ಆನ್ಲೈನ್ ವಹಿವಾಟು ಶುಲ್ಲ ಗ್ರಾಪಕರಿಗೆ ಹಿಂದಿರುಗಿಸುವಂತೆ ಬ್ಲಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಆದೇಶ ಕಾನೂನು ಸುವ್ಲವಸ್ಥೆ ಕಾಪಾಡುವಲ್ಲಿ ಮೊಲೀಸ್ ಸಿಬ್ಬಂದಿ ಶ್ರಮವಹಿಸಿ ಕಾರ್ಯನಿರ್ವಹಿಸಬೇಕು ಎಂದು ಗೃಹ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ ಪುಬ್ಲಳ್ಳಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಲಳ್ಳಿ ಧಾರವಾಡದಲ್ಲಿ ಸರಣಿ ಹತ್ತೆಗಳು ನಡೆಯುತ್ತಿರುವುದಕ್ಕೆ ಕಾನೂನು ಸುವ್ದವಸ್ಥೆ ಹದಗೆಟ್ಟರುವುದು ನಿದರ್ಶನವಾಗಿದೆ ಹೊಲೀಸ್ ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು

ಕೊಪ್ಪಳ ಜಲ್ಲೆಯಲ್ಲ ಸೋಂಕು ನಿಯಂತ್ರಣಕ್ಕೆ ಜಲ್ಲಾಡಳಿತ ರ್ನಾಪಿಡ್ ಆಟಿಂಜೆನ್ ಕಿಟ್ಗಳೊಂದಿಗೆ ಮನೆ ಮನೆಗೆ ತೆರಳಿ ಸೋಂಕು ಶಂಕಿತರ ಪರೀಕ್ಷೆಗೆ ಮುಂದಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್ ವಿಕಾಸ್ ಕಿಶೋರ ತಿಳಿಸಿದ್ದಾರೆ ಸಾರ್ವಜನಿಕರು ಸ್ವಶ್ರೇರಣೆಯಿಂದ ಸೋಂಕು ಪರೀಕ್ಷೆಗೆ ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ಸೋಂಕು ಲಕ್ಷಣಗಳು ಇಲ್ಲದಿದ್ದರು ಪರೀಕ್ಷೆಗೆ ಒಳಪಟ್ಟಾಗಿ ವರದಿ ಪಾಸಿಟಿವ್ ಬಂದಿದೆ ವೈದ್ದರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ತಮ್ನದೊಂದಿಗೆ ಸಂಪರ್ಕಕ್ಕೆ ಬಂದವರು ಪರೀಕ್ಷೆಗೆ ಒಳಗಾಗುವಂತೆ ಅವರು ಟ್ವೀಟ್ ಮಾಡಿದ್ದಾರೆ ಶಾಸಕ ದೆಲ್ಲ ಪ್ರಕಾಶ್ ಅವರಲ್ಲಿ ಸೋಂಕು ದೃಢಪಟ್ಟದ್ದು ಬೆಂಗಳೂರಿನ ಬಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರೊಂದಿಗೆ ಸಂಪರ್ಕಕ್ಕೆ ಬಂದವರನ್ನು ಪತ್ತೆ ಮಾಡಿ ಕ್ವಾರಂಟ್ಟೆನ್ಗೆ ಒಳಪಡಿಸಲಾಗುವುದು ಎಂದು ಚಿಕ್ಕಮಗಳೂರು ಜಿಲ್ಲಾಡಳಿತ ತಿಳಿಸಿದೆ

ಇಂದು ಸೋಂಕಿನಿಂದ ಒಬ್ಬರು ಮೃತಪಟ್ಟದ್ದಾರೆ ಸಂಪೂರ್ಣ ಸ್ವಾಭಿಮಾನದೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇಶವನ್ನು ಪ್ರಗತಿಯೆಡೆಗೆ ಕೊಂಡೊಯ್ಲಬೇಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಸಹಕಾರ ಆಂದೋಲನ ರೂಪದಲ್ಲಿ ಯಾವ ಬೀಜವನ್ನು ಬಿತ್ತಲಾಗಿತ್ತೊ ಅದನ್ನು ಈಗ ಸ್ವಾವಲಂಬಿ ಭಾರತದ ವಟವ್ಯಕ್ಷದಂತೆ ಪರಿವರ್ತನೆಗೊಳಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು

ಆಗ ರಾಷ್ಷಚಿತ ಮಹಾತ್ಮ ಗಾಂಧಿ ಅಸಹಾರ ಆಂದೋಲನ ದೇಶದ ಜನತೆಗೆ ಸ್ನಾಭಿಮಾನ ಮತ್ತು ತಮ್ಮ ಶಕ್ತಿಯ ಅರಿವು ಮೂಡಿಸುವ ಒಂದು ಪ್ರಯತ್ನ ಎಂಬುದಾಗಿ ಕರೆ ನೀಡಿದ್ದರು ಎಂದು ಪ್ರಧಾನಮಂತ್ರಿ ಸ್ಪರಿಸಿದರು ಈ ತಿಂಗಳ ಆರಂಭದಲ್ಲಿ ದೇಶದ ಯುವಜನತೆ ಮುಂದೆ ಸ್ವಾವಲಂಬಿ ಭಾರತ ಆ್ಯಷ್ ಅವಿಷ್ಕಾರದ ಸವಾಲು ಇಡಲಾಗಿತ್ತು

ಅವುಗಳಲ್ಲಿ ಮೂರನೇ ಎರಡರಷ್ಟು ಆ್ಹಪ್ಗಳನ್ನು ಎರಡು ಮತ್ತು ಮೂರನೇ ತ್ರೇಣಿ ನಗರಗಳ ಯುವಜನರು ಅಭಿವ್ಯದ್ಧಿಪಡಿಸಿದ್ದರು ಇದು ಸ್ಥಾವಲಂಬಿ ಭಾರತ ಮತ್ತು ದೇಶದ ಭವಿಷ್ಯದ ದ್ವಷ್ಷಿಯಿಂದ ಅತ್ಯಂತ ಶುಭ ಸಂಕೇತವಾಗಿದೆ ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೈಕ್ರೊ ಬ್ಲಾಗಿಂಗ್ ವೇದಿಕೆಯಾಗಿರುವ ಆ್ವಪ್ನಲ್ಲಿ ತಮ್ಮ ತಮ್ಮ ಮಾತ್ಯಭಾಷೆಯಲ್ಲಿ ಬರಹ ವಿಡಿಯೊ ಹಾಗೂ ಧ್ವನಿ ಮೂಲಕ ಮಾತುಗಳನ್ನು ದಾಖಲಿಸಬಹುದು ಹಾಗೂ ಸಂವಾದ ನಡೆಸಬಹುದಾಗಿದೆ ಎಂದು ಅವರು ಹೇಳಿದರು ಚಿಂಗಾರಿ ಆ್ಲಪ್ ಯುವಜನರಲ್ಲಿ ಸಾಕಷ್ಟು ಜನಪ್ರಿಯವಾಗುತ್ತಿದೆ ಆಸ್ಕ್ ಸರ್ಕಾರ್ ಆ್ಲಪ್ನಲ್ಲಿ ಚಾಟ್ ಬೋಟ್ ಮೂಲಕ ಪರಸ್ಪರ ಚರ್ಚೆ ನಡೆಸಬಹುದಾಗಿದೆ ಎಂದು ಅವರು ತಿಳಿಸಿದರು ಮಕ್ಕಳು ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಕ್ಷಮತೆ ಸಾಮರ್ಥ್ನ ವ್ಯಕ್ತಪಡಿಸುವಲ್ಲಿ ಪೌಷ್ಟಿಕಾಂಶ ಹಾಗೂ ಪೋಷಣೆಯ ಪಾತ್ರವೂ ಮಪತ್ತದ್ದಾಗಿದೆ ದೇಶಾದ್ಯಂತ ಸೆಪ್ಸೆಂಬರ್ ಅನ್ನು ಪೌಷ್ಟಿಕತೆಯ ಮಾಸವಾಗಿ ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು ರಾಷ್ಷ ಮತ್ತು ಪೌಷ್ಠಿಕತೆ ನಡುವೆ ಆಳವಾದ ಸಂಬಂಧವಿದೆ ಒಂದು ಗಾದೆ ಮಾತಿದೆ ಯಥಾ ಅನ್ನಮ್ ತಥಾ ಮನಃ ಅಂದರೆ ನಾವು ಸೇವಿಸುವ ಅನ್ನ ಹೇಗಿರುತ್ತದೆಯೋ ಹಾಗೆ ನಮ್ನ ಮಾನಸಿಕ ಮತ್ತು ಬೌದ್ದಿಕ ವಿಕಸನವೂ ಆಗುತ್ತದೆ ಮಕ್ಕಳಿಗೆ ಪೌಷ್ಠಿಕಾಂಶದ ಲಭ್ಯತೆ ಜತೆಗೆ ತಾಯಂದಿರ ಸಂಪೂರ್ಣ ಪೋಷಣೆಯೂ ಅತ್ಯಗತ್ಯ ಪೌಷ್ಠಿಕತೆಯೆಂದರೆ ನಾವು ಯಾವ ಆಹಾರ ಸೇವಿಸುತ್ತೀವಿ ಎಷ್ಟು ಸೇವಿಸುತ್ತೀವಿ ಎಷ್ಟು ಬಾರಿ ಸೇವಿಸುತ್ತೀವಿ ಎಂಬುದಷ್ಟೇ ಅಲ್ಲ ದೇಹಕ್ಕೆ ಎಷ್ಟು ಪೌಷ್ಠಿಕತೆ ಸತ್ವ ಸಿಗುತ್ತಿದೆ ಎಂಬುದು ಮುಖ್ಯ ಪೌಚ್ಛಿಕತೆಯ ಈ ಆಂದೋಲನದಲ್ಲಿ ಜನರು ಭಾಗಿಯಾಗುವುದು ಅತ್ಯಂತ ಅಗತ್ಯ ಎಂದು ಅವರು ತಿಳಿಸಿದರು

ಇದರಲ್ಲಿ ಸ್ಪರ್ಧಿಸಿ ಹಾಗೂ ಇತರರನ್ನೂ ಪಾಲ್ಗೊಳ್ಳಲು ಪ್ರೇರೇಪಿಸಿ ಎಂದು ಅವರು ಹೇಳಿದರು ಭಾರತೀಯ ಕೃಷಿ ಕೋಶ ಸಿದ್ದಪಡಿಸಲಾಗುತ್ತಿದೆ ಇದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಯಾವ ಬೆಳೆ ಬರುತ್ತದೆ ಅವುಗಳ ಪೌಷ್ಠಿಕತೆಯ ಮೌಲ್ಯವಷ್ಟು ಎನ್ನುವ ಎಲ್ಲ ಮಾಹಿತಿ ಸಿಗಲಿದೆ ಎಂದು ಅವರು ತಿಳಿಸಿದರು ದೇಶದ ವಿಪತ್ತು ನಿರ್ವಹಣೆ ಮತ್ತು ರಕ್ಷಣಾ ಕಾರ್ಯದಲ್ಲಿ ಶ್ವಾನಗಳು ಬಹಳ ಮಹತ್ತದ ಪಾತ್ರ ವಹಿಸುತ್ತವೆ ಭಾರತದ ರಾಷ್ಷೀಯ ವಿಪತ್ತು ನಿರ್ವಹಣಾ ಪಡೆ ಎನ್ ಡಿ ಆರ್ ಎಫ್ ಇಂಥ ಡಜನ್ಗಟ್ಟರೆ ಶ್ವಾನಗಳಗೆ ವಿಶೇಷ ತರಬೇತಿ ನೀಡಿದೆ ಭಾರತೀಯ ತಳಿಯ ತ್ವಾನಗಳೂ ಅತ್ಯಂತ ಚೆನ್ನಾಗಿರುತ್ತವೆ ಭಾರತೀಯ ತಳಿಗಳಲ್ಲಿ ಮುಧೋಳ ಹೌಂಡ್ ಇದೆ ಎಂದು ಅವರು ಹೇಳಿದರು

ದೇಶವು ಇಂದು ಯಾವ ಪ್ರಗತಿಯ ಯಾತ್ರೆಯಲ್ಲಿ ಸಾಗುತ್ತಿದೆಯೋ ಅದು ಎಲ್ಲ ದೇಶವಾಸಿಗಳು ಭಾಗಿಯಾದಾಗ ಮಾತ್ರವೇ ಸಫಲವಾಗುತ್ತದೆ ಈ ಯಾತ್ರೆಯ ಯಾತ್ರಿಕರಾಗಿ ಈ ಪಥದ ಪಥಿಕರಾಗಿ ಇದಕ್ಕಾಗಿ ಪ್ರತಿಯೊಬ್ಬರೂ ಆರೋಗ್ಯಪೂರ್ಣವಾಗಿರಬೇಕು ಸುಖವಾಗಿರಬೇಕು ನಾವೆಲ್ಲರೂ ಸೇರಿ ಕೊರೋನಾವನ್ನು ಸಂಪೂರ್ಣವಾಗಿ ಸೋಲಿಸೋಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು ಎಲ್ಲ ಬ್ಯಾಂಕುಗಳು ಪ್ರಸಕ್ತ ವರ್ಷದ ಜನವರಿಯಿಂದ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಅನ್ವಯವಾಗುವ ಆನ್ಲೈನ್ ವಹಿವಾಟುಗಳಗೆ ಪಡೆದಿದ್ದ ಶುಲ್ಲವನ್ನು ಕೂಡಲೇ ಗ್ರಾಪಕರಿಗೆ ಹಿಂದಿರುಗಿಸುವಂತೆ ಕೇಂದ್ರ ಪಣಕಾಸು ಸಚಿವಾಲಯ ಆದೇಶಿಸಿದೆ ಅಂತೆಯೇ ಮುಂದಿನ ಆದೇಶದವರೆಗೂ ವಿದ್ಯುನ್ನಾನ ಮಾಧ್ವಮದ ಮೂಲಕ ನಡೆಸುವ ವಹಿವಾಟುಗಳಿಗೂ ಯಾವುದೇ ಶುಲ್ಲ ವಿಧಿಸದಂತೆಯೂ ಸೂಚಿಸಿದೆ

ಪಾವತಿ ಮತ್ತು ಒಪ್ಪಂದ ವ್ಲವಸ್ಥೆ ಪಿಎಸ್ಎಸ್ ಕಾಯ್ದೆಯಡಿ ಯಾವುದೇ ಬ್ಲಾಂಕ್ ಮತ್ತು ಸೇವಾದಾತರು ವಿದ್ಯುನ್ಗಾನ ಮಾಧ್ಯಮದ ಮೂಲಕ ಪಾವತಿಸುವವರಿಗೆ ಮತ್ತು ಹಣ ಸ್ತೀಕರಿಸುವವರಿಗೆ ಶುಲ್ತ ವಿಧಿಸುವಂತಿಲ್ಲ ಎಂದು ಹೊಸ ನಿಯಮ ಸೇರ್ಪಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಯುಪಿಐ ಮೂಲಕ ನಡೆಸುವ ವಹಿವಾಟುಗಳಿಗೆ ಶುಲ್ಲ ವಿಧಿಸುತ್ತಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಇದು ಬ್ಯಾಂಕ್ಗಳಿಂದ ಪಿಎಸ್ಎಸ್ ಕಾಯ್ದೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಉಲ್ಲಂಘನೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಕೃಷ್ಣ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ

ಇಷ್ಷೇ ಶ್ರಮಾಣದ ನೀರನ್ನು ಹೊರ ಬಿಡಲಾಗುತ್ತಿದೆ

ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಸಕ್ತ ಸಾಲಿಗೆ ತೋಟಗಾರಿಕೆ ಬೆಳೆಗಳಗೆ ಸಂಬಂಧಿಸಿದ ವಿವಿಧ ಕಾಮಗಾರಿಗಳಿಗೆ ಅರ್ಹ ರೈತರಿಗೆ ಸಹಾಯಧನ ನೀಡಲಾಗುತ್ತದೆ ಯೋಜನೆಯಡಿ ಹೊಸದಾಗಿ ತೋಟಗಾರಿಕೆ ಬೆಳೆಗಳ ವಿಸ್ತರಣೆ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಸಂಬಂಧಿಸಿದ ಕಾಮಗಾರಿಗಳು ತೆಂಗು ಮಾವು ಪುನಃಶ್ವೇತನ ಕೊಳವೆಬಾವಿ ಮರುಪೂರಣ ಬದು ನಿರ್ಮಾಣ ಕಾಮಗಾರಿಗಳಿಗೆ ಸಹಾಯಧನ ಪಡೆಯಬಹುದಾಗಿದೆ ಸಹಾಯಧನ ಪಡೆಯಲು ಬಿಪಿಎಲ್ ಕಾರ್ಡ್ ಹೊಂದಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಸಣ್ಣ ಅತಿಸಣ್ಣ ರೈತರು ಅರ್ಹರಾಗಿದ್ದು ಸಂಬಂಧಪಟ್ಟ ತಾಲ್ಲೂಕು ಕಚೇರಿಗಳಲ್ಲಿ ನರೇಗಾ ಯೋಜನೆಯಡಿ ಅರ್ಜ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಸಂಪರ್ಕಿಸಬಹುದಾಗಿದೆ ಎಂದು ತೋಟಗಾರಿಕಾ ಇಲಾಖೆ ಪ್ರಕಟಣೆ ತಿಳಿಸಿದೆ ಪ್ರಸಕ್ತ ಸಾಲಿಗೆ ದ್ವಿತೀಯ ಪಿಯುಸಿ ಪದವಿ ಬಿ ಇಡಿ ಸ್ನಾತಕೋತ್ತರ ಪದವಿ ಕೃಷಿ ಇಂಜಿನಿಯರಿಂಗ್ ವೆಟರ್ನರಿ ವೈದ್ಯಕೀಯ ಕೋರ್ಸ್ಗಳಲ್ಲಿ ಮೊದಲ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿತಿಷ್ಲ ಚಾತಿ ವಿದ್ವಾರ್ಥಿಗಳಿಗೆ ಪೋತ್ಸಾಹಧನ ಮಂಜೂರು ಮಾಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ

ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹೊರವಲಯದ ದೈಕಂಪಾಡಿಯಲ್ಲಿನ ಕೃಷಿ ಉತ್ತನ್ನ ಸಹಾರ ಮಾರುಕಟ್ಟೆ ಪಿಎಂಸಿಯಲ್ಲಿ ಅತ್ಯಾಧುನಿಕ ಸೌಲಭ್ಞಗಳನ್ನು ಒದಗಿಸುವ ಮೂಲಕ ಪರಿಪೂರ್ಣ ಮಾರುಕಟ್ಟೆಯಾಗಿ ಪರಿವರ್ತಿಸಲಾಗುವುದು ಎಂದು ಜೆಲ್ಲಾಧಿಕಾರಿ ಡಾ

ರಾಜೇಂದ್ರ ತಿಳಿಸಿದ್ದಾರೆ ರಾಜ್ಞ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಜಯಪುರ ಜಿಲ್ಲಾ ಗ್ರಾಮ ಪಂಚಾಯತ್ ಚುನಾವಣೆಗೆ ಗ್ರಮ ಪಂಚಾಯತ್ಗಳ ಕ್ಷೇತ್ರವಾರು ಅಂತಿಮ ಮತದಾರರ ಪಟ್ಲಿಯನ್ನು ನಾಳೆ ಪ್ರಕಟಿಸಲಾಗುತ್ತದೆ ಎಂದು ವಿಜಯಪುರ ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಪ್ರಸಕ್ತ ಮುಂಗಾರು ಹಂಗಾಮು ಸಂದರ್ಭದಲ್ಲಿ ನಕಲಿ ಕೀಟನಾಶಕಗಳ ಮಾರಾಟ ಹಿನ್ನೆಲೆಯಲ್ಲಿ ಕೈಷಿ ಇಲಾಖೆಯ ದೆಳಗಾವಿ ವಿಭಾಗದ ಜಾರಿ ಕೋಶ ತಂಡಗಳು ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳ ಕೃಷಿ ಪರಿಕರ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿವೆ ಎಂದು ವಿಜಯಪುರ ಜಂಟಿ ಕೃಷಿ ನಿರ್ದೇಶಕ ಡಾ

ರಾಯಚೂರು ಜಿಲ್ಲೆ ಸುಂಕೇಶ್ವರ ಗ್ರಾಮ ಪಂಚಾಯತ್ನ ಪರನಪಳ್ಳಿ ಗ್ರಾಮಕ್ಕೆ ಇಂದು ಭೇಟಿ ನೀಡಿದ ಶಾಸಕ ಬಸನಗೌಡ ದದ್ದಲ್ ಇತ್ತೀಚೆಗೆ ತುಂಗಭದ್ರಾ ನದಿಯಲ್ಲಿ ಕೊಳ್ಳಿ ಹೋದ ಮೃತ ಸಂದೀಪ್ ಕುಟುಂಬಕ್ಕೆ ಸಾಂತ್ವನ ಹೇಳದರು ಈ ಸಂದರ್ಭದಲ್ಲಿ ಅವರು ವಿಪತ್ತು ಪರಿಹಾರ ನಿಧಿಯಿಂದ ಮೃತನ ಕುಟುಂಬಕ್ಕೆ ಚೆಕ್ ವಿತರಿಸಲು ತಹಸಿಲ್ದಾರ್ಗೆ ಸೂಚಿಸಿದರು

ಕಾರ್ಯಕ್ರಮ ಆಯೋಜಿಸಲು ಬಿಜೆಪಿ ನಿರ್ಧರಿಸಿದೆ

ರೈಲು ಸೇವೆಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಸಚಿವರಾದ ರಮೇಶ್ ಜಾರಕಿ ಹೊಳಿ ಆರ್ ಅಶೋಕ ಉಪಸ್ಸಿತರಿದ್ದರು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿಂದು ಪ್ರಕೃತಿ ವಂದನಾ ಕಾರ್ಯಕ್ರಮ ನಡೆಯಿತು

ಮನೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಟಿ ರವಿ ತಿಳಿಸಿದ್ದಾರೆ

ಡಿ ಕುಮಾರಸ್ವಾಮಿ ಆಗ್ರಹ ಪಡಿಸಿದ್ದಾರೆ ಬೆಂಗಳೂರಿನ ಕೃಷ್ಣರಾಜಪುರ ರೈಲ್ವೆ ಸೇತುವೆ ಶಿಥಿಲಗೊಂಡಿದ್ದು ಮರು ನಿರ್ಮಾಣ ಸಂಬಂಧ ನಗರಾಭಿವೃದ್ದಿ ಸಚಿವ ಬಿ

ಬಸವರಾಜ ಹಾಗೂ ರೈಲ್ವೆ ಅಧಿಕಾರಿಗಕೊಂದಿಗೆ ಚರ್ಚಿಸಿದ್ದು

ಸದಾನಂದಗೌಡ ತಿಳಿಸಿದ್ದಾರೆ ಉಡುಪಿ ಜೆಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟ ಜಿಲ್ಲೆಯಲ್ಲಿ ಜಲ ಜೀವನ್ ಯೋಜನೆ ಕಾಮಗಾರಿಗಳ ಸಮರ್ಪಕ ಅನುಷ್ಠಾನಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ತಿಳಿಸಿದರು

ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿದೆ ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ

ಮುನೂಚನೆಯಂತೆ ಕರಾವಳಿ ಪಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಥವಾಗಿ ಮೋಡಕವಿದ ವಾತಾವರಣ ಕೆಲವೊಮ್ಮೆ ಗುಡುಗು ಸಹಿತ ಮಳೆ ನಿರೀಕ್ಷಿತ